ದೇಶದ ಗ್ರಾಮೀಣ ಪ್ರದೇಶಗಳ ಪರಿವರ್ತನೆ ಮತ್ತು ಕೋಟ್ಸಾಂತರ ಭಾರತೀಯರ ಸಬಲೀಕರಣಕ್ಕಾಗಿ ಸ್ಥಾಮಿತ್ತ ಐಕಿಹಾಸಿಕ ಯೋಜನೆಗೆ ನಾಡಿದ್ಲು ಪ್ರಧಾನಮಂತ್ರಿ ನರೇಂದ್ರಮೋದಿ ಜಾಲನೆ

ಆರ್ಬಿಐನ ದ್ವೆ ಮಾಸಿಕ ಪಣಕಾಸು ನೀತಿ ಪ್ರಕಟ ಬಡ್ಲಿದರ ಯಥಾಸ್ತಿತಿ ಮುಂದುವರಿಕೆ

ನಿನ್ನೆ ನಿಧನರಾದ ಕೇಂದ್ರ ಸಚಿವ ರಾಮ್ ಎಲಾಸ್ ಪಾಸ್ವಾನ್ ಪಾರ್ಥಿವ ಶರೀರಕ್ಕೆ ರಾಷ್ಷಪತಿ ಪ್ರಧಾನಿ ಸೇರಿ ರಾಜಕೀಯ ನಾಯಕರಿಂದ ಅಂತಿಮ ನಮನ ಪಾಟ್ನಾದಲ್ಲಿ ನಾಳೆ ಅಂತ್ಯಕ್ರಿಯೆ

ಈ ವರ್ಷ ಏಪ್ರಿಲ್ನಲ್ಲಿ ಈ ಯೋಜನೆಗೆ ಜಾಲನೆ ನೀಡಲಾಗಿತ್ತು ಗ್ರಾಮೀಣ ನಿವಾಸಿಗಳಿಗೆ ಆಸ್ತಿ ಕಾರ್ಡ್ ವಿತರಿಸುವ ಉದ್ದೇಶ ಹೊಂದಿದ್ದು

ತಮ್ಮ ಮೊಬೈಲ್ ಫೋನ್ಗಳ ಎಸ್ಎಂಎಸ್ ಲಿಂಕ್ ಮೂಲಕ ತಮ್ಮ ಶ್ರಿರಾಸ್ತಿ ದಾಖಲೆಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದಾದ ಅತ್ತಂತ ಸರಳ ವಿಧಾನವನ್ನು ಸ್ವಾಮಿತ್ವ ಯೋಜನೆ ಪರಿಚಯಿಸಲಿದ್ದು ಅಂದಾಜ ಒಂದು ಲಕ್ಷ ಆಸ್ತಿದಾರಿಗೆ ಆನುಕೂಲವಾಗಲಿದೆ ಎಸ್ಎಂಎಸ್ ಲಿಂಕ್ ಮೂಲಕ ಡೌನ್ಲೋಡ್ ಅದ ವಿವರಗಳ ಮೂಲಕ ಆಯಾ ರಾಜ್ಯ ಸರ್ಕಾರಗಳು ಅಸ್ತಿದಾರಿಗೆ ಸ್ಥಿರಾಸ್ತಿ ಕಾರ್ಡ್ಗಳನ್ನು ವಿತಂಸಲಿವೆ

ಸಂಬಂಧಪಟ್ಟ ದಾಖಲೆ ಮಾಹಿತಿ ಲಭ್ಯವಾದ ಒಂದೇ ದಿನದಲ್ಲಿ ಸ್ಟಿರಾಸ್ತಿ ಕಾರ್ಡ್ ಲಭ್ಯವಾಗಲಿದೆ ಸಾಲಗಳು ಹಾಗೂ ಆರ್ಥಿಕ ಸವಲತ್ತು ಪಡೆಯಲು ತಮ್ಮ ಸ್ಲಿರಾಕ್ಷಿಯನ್ನು ಅಡಮಾನವಿಡಲು ಗ್ರಾಮಸ್ಲಿಗೆ ಈ ಕಾರ್ಡ್ಗಳು ಸಪಕಾರಿಯಾಗಲಿವೆ

ಪ್ರತಿದಿನ ಸೋಂಕು ಪತ್ತೆ ಪರೀಕ್ಷೆ ಗಣನೀಯವಾಗಿ ಹೆಚ್ಚಳವಾಗುತ್ತಿದೆ ಎಂದು ತಿಳಿಸಿದೆ

ಭಾರತದಲ್ಲಿ ದಿನೇ ದಿನೇ ಸೋಂಕಿತರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗುತ್ತಿದೆ ಎಂದು ಹೇಳಿರುವ ಆರೋಗ್ಯ ಸಚಿವಾಲಯ ಗುಣಮುಖರಾದವರು ಮತ್ತು ಸಕ್ರಿಯ ಪ್ರಕರಣಗಳ ಅಂತರ ಪೆಚ್ಚಾಗಿದೆ

ಸೋಂಕು ಪತ್ತೆ ಪರಿಣಾಮಕಾರಿ ಚಿಕಿತ್ಸೆ ಸೇರಿದಂತೆ ಇನ್ನಿತರೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳಿಂದಾಗಿ ದೇಶದಲ್ಲಿ ಚೇತರಿಕೆ ಪ್ರಮಾಣ ಗಣನೀಯವಾಗಿ ಪೆಚ್ಚಳವಾಗಿದೆ

ಜಗತ್ತಿನ ಸಾವಿನ ಸಂಖ್ಯೆಗೆ ಹೋಲಿಸಿದರೆ ಇದು ಪೆಚ್ಚು ಕಡಿಮೆ ಅರ್ಧದಷ್ಟಿದೆ ಎಂದು ಆರೋಗ್ಯ ಇಲಾಖೆ ತಿಳಿಸಿದೆ

ಆರ್ಐಐ ಇಂದು ಬಿಡಗಡೆ ಮಾಡಿರುವ ತನ್ನ ದ್ವೈಮಾಸಿಕ ಪಣಕಾಸು ನೀತಿಯಲ್ಲಿ ಪ್ರಮುಖ ಬಡ್ಡಿದರಗಳಲ್ಲಿ ಯಥಾಸ್ಥಿತಿ ಾಯ್ದುಕೊಂಡಿದೆ

ಷೇರುಪೇಟೆ ಗ್ರಾಪಕರ ಭರವಸೆಗಾಗಿ ಇನ್ನೂ ಕೆಲ ಪ್ರಮುಖ ತ್ರಮಗಳನ್ನು ಕೈಗೊಳ್ಳಲು ಆರ್ಐಐ ಸಿದ್ಧವಿದೆ ಎಂದು ಬ್ಯಾಂಕ್ನ ಗವರ್ನರ್ ಕ್ತಿಕಾಂತ್ ದಾಸ್ ಮುಂಬೈನಲ್ಲಿಂದು ಪರಾಮರ್ಶೆ ಸಭೆಯ ನಂತರ ತಿಳಿಸಿದ್ದಾರೆ

ಈ ಕ್ಷಿಪಣಿ ಶತ್ರು ದೇಶಗಳ ರಾಡರ್ ವಿಕಿರಣವನ್ನು ತಡೆಯುವ ಸಾಮರ್ಥ್ಯ ಹೊಂದಿದೆ ಡಿಆರ್ಡಿಒ ಭಾರತೀಯ ವಾಯುಪಡೆಗಾಗಿ ದೇಹೀಯವಾಗಿ ಅಭಿವೃದ್ಧಿಪಡಿಸಿರುವ ಕ್ಷಿಪಣಿ ಇದಾಗಿದೆ ಶತ್ರು ನೆಲೆಗಳಿಂದ ಬರುವ ವಿಕಿರಣಗಳನ್ನು ತಡೆಯುವ ಸಾಮರ್ಥ್ಯವನ್ನು ಈ ಕ್ಷಿಪಣೆ ಹೊಂದಿದೆ

ಇಂದು ಬೆಳಗ್ಗೆ ರಾಷ್ಟವತಿಗಳು ದೆಹಲಿಯಲ್ಲಿರುವ ವಾಸ್ದಾನ್ ನಿವಾಸಕ್ಕೆ ತೆರಳಿ ನಮನ ಸಲ್ಲಿಸಿದರು ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರು ನಮನ ಸಲ್ಲಿಸಿ ಕುಟುಂಬದ ಸದಸ್ಕರನ್ನು ಭೇಟ ಮಾಡಿದರು

ವೆಂಕಯ್ಯನಾಯ್ಡ ೇವರೂ ಕೂಡ ರಾಮ್ ವಿಲಾಸ್ ಪಾಸ್ಟಾನ್ ಅವರ ನಿಧನಕ್ಕೆ ಸಂತಾಪ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್ ಅಮಿತ್ ಷಾ ರವಿಶಂಕರ್ ಪ್ರಸಾದ್ ಪ್ರಕಾಶ್ ಜಾವಡೇಕರ್ ಡಾ ಪರ್ಷವರ್ಧನ್ ಬಿಜೆಪಿ ಆಧ್ವಕ್ಷ ಜೆಪಿನಡ್ಲಾ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಶಿಪಿಐ ನ ಡಿ ರಾಜ ಎನ್ಸಿಪಿ ವರಿಷ್ಠ ಶರದ್ ಪವಾರ್ ಸೇರಿದಂತೆ ಅನೇಕ ನಾಯಕರು ಆಗಲಿದ ನಾಯಕರಿಗೆ ಗೌರವ ನಮನ ಸಲ್ಲಿಸಿದರು ದೆಪಲಿಯಿಂದ ರಾಮ್ ಎಲಾಸ್ ಪಾಸ್ತಾನ್ ಅವರ ಪಾರ್ಥಿವ ಶುೀರ ಬಿಹಾರದ ರಾಜಧಾನಿ ತಲುಪಿತು ಅಲ್ಲಿನ ಲೋಕ ಜನಶಕ್ತಿ ಪಕ್ಷದ ಕಜೇರಿಯಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿದೆ ಪಾಟ್ನಾದಲ್ಲಿ ನಾಳೆ ಅಂತ್ಯಸಂಸ್ನಾರ ನಡೆಯಲಿದೆ

ಗ್ರಾಪಕ ವ್ಯಮಾರ ಆಹಾರ ನಾಗರೀಕ ಸರಬರಾಜು ಸೇರಿದಂತೆ ವಿವಿಧ ಖಾತೆಗಳನ್ನು ನಿಭಾಯಿಸಿದ್ದರು ಗ್ರಾಪಕ ವ್ಯವಹಾರ ಆಹಾರ ಮತ್ತು ನಾಗರೀಕ ಪೂರ್ನೆಕೆ ಖಾತೆ ಹೊಂದಿದ್ದ ಕೇಂದ್ರ ಸಚಿವ ರಾಮ್ ವಿಲಾಸ್ ಪಾಸ್ನಾನ್ ಆವರ ನಿಧನದಿಂದ ಕೆರವಾದ ಖಾತೆಯನ್ನು ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಅವರಿಗೆ ಹೆಚ್ಚುವರಿಯಾಗಿ ನೀಡಲಾಗಿದೆ ಪಿಯೂಷ್ ಗೋಯಲ್ ಅವರಿಗೆ ಈಗಿರುವ ಖಾತೆಗಳ ಜೊತೆಗೆ ಗ್ರಾಪಕ ವ್ಯವಪಾರ ಖಾತೆಯನ್ನೂ ನೋಡಿಕೊಳ್ಳುವಂತೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಆದೇಶ ಹೊರಡಿಸಿದ್ದಾರೆ ವಿಶ್ವ ಆಂಜೆ ದಿನದ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರಮೋದಿ ಆವರು ಭಾರತೀಯ ಅಂಜೆ ಕಚೇರಿಗಳಲ್ಲಿ ಕೆಲಸ ಮಾಡುತ್ತಿರುವ ಸಿಲ್ಲಂದಿಗಳು ಮತ್ತು ಅವರ ಕುಟುಂಬದ ಸದಸ್ಯರಿಗೆ ಶುಭ ಕೋರಿದ್ದಾರೆ

ಭಾರತವನ್ನು ಸಂಪರ್ಕಿಸುವ ಪ್ರಯತ್ನದ ಭಾಗವಾಗಿ ಭಾರತೀಯ ಅಂಜೆ ಸಿಬ್ಲಂದಿಯ ಕೆಲಸ ಶ್ವಾಘನೀಯ ಮತ್ತು ಪಮ್ಸೆಯ ಸಂಗತಿ ಸಿಬ್ಲಂದಿ ಮತ್ತು ಕುಟುಂಬದವರಲ್ಲಿ ಸದಾ ಸಂತಸ ಮನೆ ಮಾಡಲಿ ಎಂದು ಹೇಳಿದ್ದಾರೆ

ಮರುದಿನ ಅವುಗಳ ಪರಿತೀಲನೆಯಾಗುವುದು ಈ ಪಂತದಲ್ಲಿ ಪಾಟ್ನ ನಳಂದ ಹೊರತುಪಡಿಸಿದಂತೆ ಉತ್ತರ ಬಿಹಾರದ ಎಲ್ಲಾ ಜಿಲ್ಲೆಗಳಲ್ಲಿ ಚುನಾವಣೆ ನಡೆಯಲಿದೆ ಇನ್ನುಳಿದ ಜಿಲ್ಲೆಗಳಾದ ಸೀತಾಮರ್ರಿ ಶೀಯೋಹಾರ್ ಮಧುಬನಿ ದರ್ಬಾಂಗಾ ಮುಜಾಫರ್ಮರ್ ಗೋಪಾಲಗಂಜ್ ಸಿವಾನ್ ಸರನ್ ವೈಶಾಲಿ ಸಮಸ್ವಿಮರ್ ಬೇಗುಸರೈ ಖಗಾರಿಯಾ ಬಾಗಲ್ಮರ್ ಪೂರ್ವ ಮತ್ತು ಪಶ್ಚಿಮ ಚಂಪಾರಣ್ ಜಿಲ್ಲೆಗಳಗೂ ಜುನಾವಣೆ ನಡೆಯಲಿದೆ